ಇದಕ್ಕೂ ಮುನ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಲಯದಲ್ಲಿ ಹಾಜರಿದ್ದ ಅರ್ಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಹಾಗೂ ಸಾಲಿಸಿಟರ್ ಜನರಲ್ ತಾವು ಸರ್ಕಾರದ ಪರವಾಗಿ ಹಾಜರಿರುವ ಹಿನ್ನೆಲೆಯಲ್ಲಿ ಕೇಂದ ಸರ್ಕಾರಕ್ಲೆ ನೋಟಿಸ್ ನೀಡುವ ಅಗತ್ಯವಿಲ್ಲ ಎಂದು ಮಾದಿದ ಮನವಿಯನ್ನು ಮುಖ್ಯನ್ನಾಯಮೂರ್ತಿ ರಂಜನ್ ಗೊಗೊಯ್ ನೇತ್ಪತ್ಸದ ನ್ಯಾಯಪೀಠ ಪುರಸ್ಕರಿಸಿಲ್ಲ ನ್ಯಾಯಪೀಠ ಸೂಚಿಸಿರುವ ಎಲ್ಲಾ ಮಾಹಿತಿ ಹಾಗೂ ದಾಖಲಾತಿಗಳನ್ನು ವಿಶ್ವಸಂಸ್ದೆಗೂ ಕಳುಹಿಸಲಾಗಿದೆ ಎಂದು ಅಣಾರ್ನಿ ಜನರಲ್ ತಿಳಿಸಿದ್ದಾರೆ ಕಾಶ್ಮೀರ ಭಾರತ ಆಂತರಿಕ ವಿಚಾರ ಹಾಗೂ ಪಾಕಿಸ್ತಾನದ ಹಸ್ತಕ್ಷೇಪ ಅಥವಾ ಇನ್ಯಾವುದೇ ದೇಶಗಳ ಹಸ್ತಕ್ಷೇಪ ಅನಗತ್ಯ ಎಂದು ಕಾಂಗ್ರೆಸ್ ಮುಖಂಡ ರಾಹುಲ್ಗಾಂಧಿ ಹೇಳಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಬೆಂಬಲ ಹಾಗೂ ಕುಮ್ಮಕ್ಕಿನಿಂದ ಹಿಂಸಾಚಾರಗಳು ನಡೆಯುತ್ತಿವೆ

ಇದಕ್ಕು ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯಲ್ಲಿ ಕಾಂಗೈಸ್ ವಕ್ಕಾರ ರಣದೀಪ್ ಸುರ್ಜೆವಾಲಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಮ್ಮು ಕಾಶ್ಚೀರ ಲಡಾಖ್ ಭಾರತದ ಅವಿಭಾಜ್ಯ ಅಂಗಗಳಾಗಿ ಉಳಿಯಲಿವೆ ಈ ಸತ್ಯವನ್ನು ಪಾಕಿಸ್ತಾನ ತಿರುಚಲು ಸಾಧ್ಯವಿಲ್ಲ ಎಂದು ಹೇಳಿದರು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಸರ್ಕಾರ ಜಮ್ಮು ಮತ್ತು ಕಾಶ್ಟೀರ ಕುರಿತಂತೆ ಆಕ್ವೇಪ ಅರ್ಜಿಯನ್ನು ಸಲ್ಲಿಸಿರುವ ಕುರಿತ ವರದಿಯಲ್ಲಿ ಕಾಂಗೆಸ್ ಮುಖಂಡ ರಾಹುಲ್ ಗಾಂಧಿ ಹೆಸರನ್ನು ಎಳೆತಂದಿರುವುದನ್ನು ಕಾಂಗ್ರೆಸ್ ಗಮನಿಸಿದೆ ಈ ರೀತಿ ವಿಚಾರಗಳನ್ನು ಬಿಟ್ಟು ಪಿಒಕೆ ಗಿಲ್ಗಿಟ್ ಹುಂಜಾ ಬಾಲ್ಸಿಸ್ತಾನ್ಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿರವ ಬಗ್ಗೆ ವಿಶ್ವಕ್ಕೆ ಉತ್ತರ ನೀಡಲಿ ಎಂದು ಅವರು ಸವಾಲು ಹಾಕಿದ್ದಾರೆ

ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತ್ಬತ್ವದ ನ್ಯಾಯಪೀಠ ಈ ಅನುಮತಿ ನೀಡಿದ್ದು ಯಚೂರಿ ಅವರು ಕೇವಲ ತರಿಗಾಮಿ ಅವರನ್ನು ಮಾತ್ರ ಭೇಟಿ ಮಾಡಬೇಕು ಯಾವುದೇ ರಾಜಕೀಯ ಉದ್ದೇಶಕ್ಕೆ ಈ ಅವಕಾಶವನ್ನು ಬಳಸಿಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದೆ ಒಂದು ವೇಳೆ ಸಿಪಿಐಎಂನ ಪ್ರಧಾನ ಕಾರ್ಯದರ್ಶಿ ಅವರು ಈ ಸಂದರ್ಭವನ್ನು ರಾಜಕೀಯ ಚಟುವಟಿಕೆಗಳಿಗೆ ಬಳಸಿಕೊಂಡಲ್ಲಿ ಅವರ ವಿರುದ್ದ ವರದಿ ಸಲ್ಲಿಸಲು ಸ್ದಳೀಯ ಆದಳಿತಗಳು ಮುಕ್ತವಾಗಿರುತ್ತವೆ ಎಂದು ನ್ಯಾಯಪೀಠ ಸ್ಪಷ್ಪಪದಿಸಿದೆ

ಪೋಲಿಸ್ ಸುಧಾರಣೆಗಳ ಕುರಿತಂತೆ ಮಾತನಾದಿದ ಅಮಿತ್ ಶಾ ಇದೊಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಕಾಲಕಾಲಕ್ಕೆ ಎದುರಾಗುವ ಸವಾಲುಗಳನ್ನು ಸ್ವೀಕರಿಸಲು ಪೋಲಿಸರು ಸನ್ನದ್ದವಾಗಬೇಕೆಂದು ಕರೆ ನೀಡಿದರು

ಸರ್ದಾರ್ ಸರೋವರ ಜಲಾಶಯ ಹಾಗೂ ಏಕತಾ ಪ್ರತಿಮೆಗೆ ಸಾವಿರಾರು ಜನ ಭೇಟಿ ನೀಡಿರುವ ಹಲವು ಅತ್ಯದ್ಬುತ ಚಿತ್ರಗಳನ್ನು ಅವರು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಅಸ್ಪಾಂನಲ್ಲಿ ರಾಷ್ಟೀಯ ಪೌರತ್ವ ನೋಂದಣಿಯ ಅಂತಿಮ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಹುದುಕುವುದು ಹೇಗೆ ಎಂಬ ಬಗ್ಗೆ ಅಲ್ಲಿಯ ಸರ್ಕಾರ ಎನ್ಆರ್ಸಿ ಸಂಚಾಲಕರ ಕಚೇರಿ ಜಾಹಿರಾತನ್ನು ನೀಡಿದೆ

ಎನ್ಆರ್ಸಿ ಪಟ್ಟಿಯಲ್ಲಿ ಹೆಸರು ಒಳಗೊಂಡಿರುವ ಆಕ್ಷೇಪಣೆಗಳನ್ನು ಕೂಡ ಆನ್ಲೈನ್ ಮೂಲಕ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಮತ್ತು ವ್ಪತ್ತ ಅಧಿಕಾರಿ ಕಚೇರಿಗೆ ಭೇಟಿ ನೀಡಿ ಸಲ್ಲಿಸಬಹುದಾಗಿದೆ

ತ್ರಿವಳಿ ತಲಾಖ್ ಕಾನೂನು ಜಾರಿಯಾದ ನಂತರ ಬಿಹಾರದಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆದ ಮೊದಲ ಪ್ರಕರಣ ಇದಾಗಿದೆ ತ್ರಿವಳಿ ತಲಾಖ್ ಕಾನೂನಿನ ಹಲವು ವಿಧಿಗಳದಿ ವೈಶಾಲಿ ಜಿಲ್ಲೆಯ ಶಾಹಮಿಯ ರೊಹಾವು ಗ್ರಾಮದ ನಾಝಿಯಾ ಪರ್ವೀನ್ ಎಂಬಾಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು

ಚಂದ್ರಯಾನ ನೌಕೆಯ ಎಲ್ಲಾ ವ್ಯವಸ್ಥೆಗಳು ಸುಸ್ಡಿತಿಯಲ್ಲಿವೆ

ನೀತಿ ಆಯೋಗ ಪ್ರಕಟಿಸಿರುವ ಸಂಯುಕ್ತ ಜಲ ನಿರ್ವಹಣಾ ಸೂಚ್ಯಂಕ ಸಿದ್ಲೊ ಎಂಐನಲ್ಲಿ ಗುಜರಾತ್ ತನ್ನ ಮೊದಲ ಸ್ಥಾನವನ್ನು ಉಳಿಸಿಕೊಂಡಿದೆ

ನಿನ್ನೆ ದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹಾಗೂ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ರಾಜೀವ್ಕುಮಾರ್ ಈ ವರದಿಯನ್ನು ಬಿದುಗಡೆ ಮಾಡಿದ್ದಾರೆ

ಜಲತಂತ್ರಜ್ಞಾನದಲ್ಲಿ ಎಸ್